ಕೇರಳದ ಕೊಲ್ಲಂನಲ್ಲಿ ನಿನ್ನೆ ಸಂಜೆ ಕೊಲ್ಲಂ ಬೈಪಾಸ್ ರಸ್ತೆಯನ್ನು ದೇಶಕ್ಕೆ ಸಮರ್ಪಿಸಿದ ನಂತರ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಸರದಿ ಸಾಲಿನಲ್ಲಿ ನಿಂತಿರುವ ಕೊನೆಯ ವ್ಯಕ್ತಿಯ ಸಬಲೀಕರಣಗೊಳಿಸುವ ಬಗ್ಗೆ ಸರ್ಕಾರ ಕಾಳಜಿವಹಿಸಿ ಕಾರ್ಯಪ್ರವ್ಯಕ್ತವಾಗಿದೆ ಎಂದರು ವಿವಿಧ ಕೇಂದ್ರೀಯ ಪ್ರಾಯೋಜಿತ ಯೋಜನೆಗಳನ್ನು ರಾಜ್ಜದಲ್ಲಿ ಕ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಪ್ರಧಾನಿ ಮೋದಿ ಕೇರಳ ಸರ್ಕಾರವನ್ನು ಒತ್ತಾಯಿಸಿದರು

ಈ ನಿಟ್ಲನಲ್ಲಿ ಜಗತ್ತಿನಾದ್ಗಂತ ಆಗ್ರ ಸಂಸ್ಲೆಗಳೊಂದಿಗೆ ಕೈಜೋಡಿಸಲು ಸರ್ಕಾರ ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ನಿರ್ವಹಣೆ ದುರಸ್ತಿ ಮತ್ತು ಸ್ವದೇಶಿ ಕಾರ್ಯನೀತಿಯನ್ನು ಜಾರಿಗೆ ತರಲು ಚಿಂತಿಸಿರುವುದಾಗಿ ಅವರು ಹೇಳಿದ್ದಾರೆ

ಗುಜರಾತ್ ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್ ತಂಡದ ಸಂಚಾಲಕರಾಗಿದ್ದು ಮಹಾರಾಷ್ಸ ಕರ್ನಾಟಕ ಕೇರಳ ಪಂಜಾಬ್ ಮತ್ತು ಉತ್ತರಪ್ರದೇಶದ ಪಣಕಾಸು ಸಚಿವರು ಮತ್ತು ಗೋವಾ ಪಂಜಾಯತ್ ಸಚಿವರು ತಂಡದ ಇತರ ಸದಸ್ಟರಾಗಿದ್ದಾರೆ ಕಳೆದ ವಾರ ನಡೆದ ಸಭೆಯಲ್ಲಿ ಜಿಎಸ್ಟಿ ಕೌನ್ಲಿಲ್ ಸಚಿವರ ತಂಡ ಜಿಒಎಮ್ ರಚಿಸಲು ತೀರ್ಮಾನಿಸಿತ್ತು ಸಂಯೋಜನೆ ಮತ್ತು ಮೌಲ್ಯಮಾವನ ವ್ಯವಸ್ಥೆಯನ್ನು ಸೂಚಿಸುವ ಮತ್ತು ಭೂಮಿ ಅಥವಾ ಯಾವುದೇ ಇತರ ಅಂಶಗಳನ್ನು ಸೇರಿಸುವ ಮತ್ತು ಹೊರಗಿಡುವ ಕಾನೂನು ಬದ್ದತೆಯನ್ನು ಸಮಿತಿಯು ಪರಿಶೀಲಿಸುತ್ತದೆ ಅಭಿವ್ಯದ್ವಿಪರ ಒಡಂಬಡಿಕೆಗೆ ಸಂಬಂಧಪಟ್ಟ ಎಲ್ಲಾ ಸ್ತರಗಳನ್ನು ಈ ಸಮಿತಿ ಪರಿಶೀಲಿಸಲಿದೆ

ಸಮಾಜದ ಎಲ್ಲಾ ವಿಭಾಗಗಳಲ್ಲಿ ಮುಕ್ತ ಮನಸ್ಸನ್ನು ವರಿವರ್ತಿಸುವ ವಿಷಯ ಕುರಿತು ರಾಷ್ವೀಯ ಮಟ್ಟದ ಚರ್ಚೆಗೆ ಕೇಂದ್ರ ಗ್ಲಹ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ ಬಹುಸಂಖ್ಯಾತ ಸಮುದಾಯಗಳು ಆಡಳಿತ ನಡೆಸುತ್ತಿರುವ ದೇಶಗಳಲ್ಲಿ ಅಲ್ಲ ಸಂಖ್ಲಾತ ವಿರೋಧಿ ಪರಿವರ್ತನೆ ಕಾನೂನು ಜಾರಿಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಆದರೆ ಭಾರತದಲ್ಲಿ ಇಂತಪ ಕಾನೂನಿನ ಬೇಡಿಕೆಯೂ ಬಹುಮತದಿಂದ ಬರುತ್ತದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಶಾಂತಿಯ ಹಬ್ಲದಲ್ಲಿ ಸಿಂಗ್ ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ

ಇದು ಸಾರ್ವಕಾಲಿಕವಾಗಿದೆ ಬಡವರ ಸುಶ್ಯರ ಜೀವನಕ್ಷೆಮೂಲವಾಗಿರುವ ಎಂಜಿಎನ್ ಆರ್ ಇಜಿಎ ನಲ್ಲಿ ಗ್ರಾಮೀಣಾ ಅಭಿವೃದ್ದಿ ಸಚಿವಾಲಯ ಕಳೆದ ನಾಲ್ಕ ವರ್ಷಗಳಲ್ಲಿ ಹಲವು ದೊಡ್ಡ ಸುಧಾರಣೆಗಳನ್ನು ತಂದಿದೆ

ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲ ಹಿಂಪಡೆದಿರುವುದು ಮೈತ್ರಿ ಸರ್ಕಾರದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಎಂದು ಕರ್ನಾಟಕ ಮುಖ್ಯಮಂತ್ರಿ ಎಚ್

ಕುಮಾರ ಸ್ನಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಮಾಧ್ಯಮ ಪ್ರಕಿನಿಧಿಗಳೊಂದಿಗೆ ಪ್ರತಿಕ್ರಿಯಿಸಿರುವ ಅವರು ಮೈತ್ರಿ ಸರ್ಕಾರಕ್ಷೆ ಯಾವುದೇ ಭಯವಿಲ್ಲ ಎಂದಿದ್ದಾರೆ ಉಪಮುಖ್ಶಮಂತ್ರಿ ಡಾ

ಪರಮೇಶ್ವರ್ ಕಾಂಗ್ರೆಸ್ ಶಾಸಕ ಮುಂಬೈನಲ್ಲಿದ್ದಾರೆ ಎಂಬುದರ ಕುರಿತು ಯಾವುದೇ ಮಾಹಿತಿ ಇಲ್ಲ ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಸ್ಲಿರವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ

ಪುಣೆಯಲ್ಲಿ ನಿನ್ನೆ ವ್ಲೆಕುಂಠ ಮೆಹ್ತಾ ರಾಷ್ಷೀಯ ಸಹಕಾರ ನಿರ್ವಹಣಾ ಸಂಸ್ಲೆಗೆ ಶಂಕು ಸ್ಲಾಪನೆ ನೆರವೇರಿಸಿ ಮಾತನಾಡಿದ ಸಚಿವರು ಭಾರತದ ಆರ್ಥಿಕತೆಯಲ್ಲಿ ಕೃಷಿ ಮಹತ್ವದ ಪಾತ್ರವಹಿಸುತ್ತದೆ

ಕೇಂದ್ರ ಜಲಸಂಪನ್ನೂಲ ಸಚಿವ ನಿತಿನ್ ಗಡ್ಡರಿ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ ಮೂರು ದಿನಗಳ ಕಾಲ ನಡೆಯುವ ಈ ಸಮ್ಮೇಳನದಲ್ಲಿ ಸಣ್ಣ ನೀರಾವರಿ ಕುರಿತ ವಸ್ತು ಪ್ರದರ್ಶನ ಇರಲಿದ್ದು ದೊಡ್ಡ ಮಟ್ಟದಲ್ಲಿ ಸಣ್ಣ ನೀರಾವರಿಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸಾರ್ಜವನಿಕರಲ್ಲಿ ಅರಿವುಮೂಡಿಸಲಾಗುತ್ತದೆ

ಪ್ರಧಾನಿ ಥೆರೇಸಾಮೇ ಅವರಿಗೆ ಭಾರಿ ಮುಖಭಂಗವಾಗಿದೆ ಈ ಮೂಲಕ ಪ್ರಪಂಚದ ಐದನೇ ದೊಡ್ಡ ಅರ್ಥಿಕ ರಾಷ್ಟ ಅನಿಶ್ಚಿತೆಯಲ್ಲಿ ಸಿಲುಕಿದಂತಾಗಿದೆ ಸಂಸತ್ ನಲ್ಲಿ ಬ್ರೆಕ್ಷಿಟ್ ಒಪ್ಪಂದ ಕುರಿತಾದ ವಿಧೇಯಕವನ್ನು ನಿನ್ನೆ ಮತಕ್ಕೆ ಪಾಕಲಾಗಿತ್ತು ಬಹುತೇಕ ಸದಸ್ಕರು ವಿಧೇಯಕದ ವಿರುದ್ಧ ಮತ ಚಲಾಯಿಸಿದ್ದಾರೆ ಶತಾಯಗತಾಯ ಬೆಂಬಲ ಪಡೆಯಲು ಕೊನೆ ಕ್ಷಣದವರೆಗೂ ಮೇ ಅವರು ನಡೆಸಿದ ಪ್ರಯತ್ನ ಫಲ ನೀಡಲಿಲ್ಲ ನ್ಯಾಯಾಧೀಶರ ನೇಮಕಾತಿಯಲ್ಲಿನ ವಿವಾದಗಳನ್ನು ಬಗೆಹರಿಸಲು ವಿಶ್ವ ವಾಣಿಜ್ಯ ಸಂಸ್ವೆ ಡಬ್ಲ್ಯೂಟಿಒ ಸದಸ್ಯರು ಈ ಮುಂದೆ ಬಂದಿದ್ದಾರೆ ಎಂದು ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಸುಧನ್ನು ಪಾಂಡೆ ತಿಳಿಸಿದ್ದಾರೆ

ಕಲ್ಲಿದ್ದಲು ಸಾಗಣೆ ಮೇಲೆ ನಿಷೇಧ ಹೇರಿರುವ ಸುಪ್ರೀಂ ಕೋರ್ಟ್ ಆದೇಶವನ್ನು ಮೇಘಾಲಯ ಸರ್ಕಾರ ತಕ್ಷಣದಿಂದಲೇ ಜಾರಿಗೊಳಿಸಿದೆ ಈ ಕುರಿತು ಶಿಲ್ಲಾಂಗ್ ನಲ್ಲಿ ಪ್ರತಿಕ್ರಿಯಿಸಿದ ಅಧಿಕಾರಿಯೊಬ್ಬರುಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಂಬಂಧ ಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮುಖ್ಯಕಾರ್ಯದರ್ಶಿ ವೈಸಿರಿಂಗ್ ಆದೇಶ ನೀಡಿದ್ದಾರೆ ಎಂದು ಹೇಳಿದ್ದಾರೆ

ಪುರುಷರ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಇಂಡೊ ಅಮೆರಿಕ ಜೋಡಿ ಜೀವನ್ ನೆಡುಂಚುಳಿಯನ್ ಮತ್ತು ನಿಕೋಲಸ್ ಮೊನ್ರೋಯ್ ಜರ್ಮನಿ ಮತ್ತು ಕ್ರೋಯೇಷ್ಠಾದ ಕೇವಿನ್ ಕ್ರಾವೀಟ್ಜ ಮತ್ತು ನಿಕೋಲಾ ಮಾಕ್ಸಿಕ್ ವಿರುದ್ದ ಅಭಿಯಾನ ಆರಂಭಿಸಲಿದ್ದಾರೆ